ಪಡೆಗಳಿಂದ ಇಬ್ಬರು ಭಯೋತ್ಸಾದಕರ ಹತ್ತ್ವೆ

ಮತೆದಾನ ಉಳಿದ ಹಂತೆಗಳಿಗೆ ಹಲವು ಪ್ರಕ್ರಿಯೆ ಚುರುಕು

ಪರಿಣಾಮ ನಿಭಾಯಿಸಲು ಭಾರತ ಸಿದ್ದ ವಿದೇಶಾಂಗ ಸಚಿವಾಲಯದ ಹೇಳಿಕೆ ಐಪಿಎಲ್ ಕ್ರಿಕೆಟ್ ಮೊಹಾಲಿಯಲ್ಲಿಂದು ಕೋಲ್ಕತ್ತಾ ನೈಟ್ ರೈದರ್ಸ್ ಮತ್ತು ಕಿಂಗ್ಸ್ ಹ ಇಲೆವೆನ್ ಪಂಜಾಬ್ ನಡುವೆ ಪಂದ್ಯ ಫೋನಿ ಚಂಡಮಾರುತ ಮತ್ತಷ್ಟು ತೀವ್ರಗೊಂಡಿದ್ದು ಒಡಿಶಾ ಕರಾವಳಿಯ ಬಳಿ ಭಾರಿ ಮಳೆಯಾಗುತ್ತಿದೆ ಪುರಿ ಸಮೀಪ ಚಂಡಮಾರುತ ಹಾದುಹೋಗಿದ್ದು ಇಂದು ಮಧ್ಯಾಹ್ನದವರೆಗೆ ಕುಂಭದ್ರೋಣ ಮಳೆ ಮುಂದುವರೆಯಲಿದೆ ಎಂದು ಸ್ಥಳೀಯ ಹವಾಮಾನ ಇಲಾಖೆಯ ಮೂಲಗಳನ್ನು ಉಲ್ಲೇಖಿಸಿ ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ಒದಿಶಾ ಕರಾವಳಿಯ ಬಹುತೇಕ ಸ್ದಳಗಳಲ್ಲಿ ಬಲವಾದ ಗಾಳಿ ಮತ್ತು ಗುಡುಗು ಸಹಿತ ಧಾರಾಕಾರ ಮಳೆಯಾಗುತ್ತಿದೆ

ಪುರಿಯಲ್ಲಿ ಒಂದು ನೂರು ಮಿಲಿಮೀಟರ್ ಮಳೆ ದಾಖಲಾಗಿದೆ ರಾಜ್ಯದ ಹಲವೆಡೆ ಇದುವರೆಗೆ ಕನಿಷ್ಣ ನಾಲ್ಕು ಮಂದಿ ಜೋರುಗಾಳಿ ಮತ್ತು ಮಳೆಯಿಂದ ಮೃತಪಟ್ಟಿದ್ದಾರೆ

ಪಶ್ಚಿಮ ಬಂಗಾಳ ಸರ್ಕಾರ ಪರಿಸ್ಥಿತಿಯನ್ನು ನಿಭಾಯಿಸಲು ಎಲ್ಲ ಅಗತ್ಯ ಕ್ರಮಗಳನ್ನು ಸಜ್ಜಾಗಿ ಇರಿಸಿದೆ ಚಂಡಮಾರುತ ಹಾಗೂ ಧಾರಾಕಾರ ಮಳೆ ಪರಿಸ್ಡಿತಿಯ ಮೇಲೆ ನಿಕಟ ನಿಗಾ ಇದಲು ಕೋಲ್ಕತ್ತಾದಲ್ಲಿ ವಿಶೇಷ ನಿಯಂತ್ರಣ ಕೊಠಡಿಯನ್ನು ತೆರೆಯಲಾಗಿದೆ ಚಂಡಮಾರುತದ ಪರಿಣಾಮವಾಗಿ ಆಂಧ್ರಪ್ರದೇಶ ಮತ್ತು ತಮಿಳುನಾದು ರಾಜ್ಯಗಳ ಈಶಾನ್ಯ ಕರಾವಳಿ ಭಾಗದಲ್ಲೂ ಮಳೆ ನಿರೀಕ್ಷಿತ ಸಾಗರದಲ್ಲಿ ಒಂದೂವರೆ ಮೀಟರ್ಗೂ ಎತ್ತರದ ಭಾರಿ ಅಲೆಗಳು ಏಳುವ ಹಿನ್ನೆಲೆಯಲ್ಲಿ ಮೀನುಗಾರರು ನೀರಿಗೆ ಇಳಿಯಬಾರದೆಂದು ಮುನ್ನೆಚ್ಚರಿಕೆ ನೀಡಲಾಗಿದೆ ಪಶ್ಚಿಮ ಬಂಗಾಳದ ಕರಾವಳಿ ಜಿಲ್ಲೆಗಳಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ ಮಂಜೂರಾಗಿದ್ದ ರಜೆಯನ್ನು ರದ್ದುಪಡಿಸಿ ಕರ್ತವ್ಯಕ್ಕೆ ಕರೆಸಿಕೊಳ್ಳಲಾಗಿದೆ

ಮುನ್ನೆಚ್ಚರಿಕೆ ಕ್ರಮವಾಗಿ ಆಗ್ನೇಯ ರೈಲ್ವೆ ಹಲವು ದೂರ ಸಂಚಾರ ರೈಲುಗಳನ್ನು ರದ್ದುಪಡಿಸಿದೆ

ಪಶ್ಚಿಮ ಬಂಗಾಳದಲ್ಲಿ ಆರು ತಂಡಗಳನ್ನು ಅಪಾಯ ಹೆಚ್ಚಾಗಿರುವ ಸ್ಥಳಗಳಲ್ಲಿ ನಿಯೋಜಿಸಲಾಗಿದೆ

ಭಾರತೀಯ ಕರಾವಳಿ ಕಾವಲುಪದೆ ಹಾಗೂ ನೌಕಾಪದೆಯ ಸಿಬ್ಬಂದಿಯನ್ನು ಹಾಗೂ ಪರಿಹಾರ ಕಾರ್ಯಾಚರಣೆಗಾಗಿ ಕೆಲವು ಹಡಗುಗಳು ಮತ್ತು ಹೆಲಿಕಾಪ್ಸರ್ಗಳನ್ನೂ ಕೂಡ ಸನ್ನದ್ದ ಸ್ಥಿತಿಯಲ್ಲಿ ಇದಲಾಗಿದೆ ಭೂಸೇನೆ ಮತ್ತು ವಾಯುಪಡೆಯ ತುಕಡಿಗಳು ಆಂಧ್ರ ಒಡಿಶಾ ಮತ್ತು ಪಶ್ಚಿಮಬಂಗಾಳ ರಾಜ್ಯಗಳಲ್ಲಿ ಮುನ್ನೆಚ್ಚರಿಕೆ ಕರ್ತವ್ಯ ನಿರ್ವಹಿಸುತ್ತಿವೆ

ದಕ್ಷಿಣ ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯ ಇಮಾಮ್ ಸಾಹೀಬ್ ಪ್ರದೇಶದಲ್ಲಿ ಇಂದು ಬೆಳಿಗ್ಗೆ ರಕ್ಷಣಾ ಸಿಬ್ಬಂದಿ ಜಂಟಿ ತಂಡಗಳ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಎನ್ಕೌಂಟರ್ನಲ್ಲಿ ಇಬ್ಬರು ಉಗ್ರರು ಹತರಾಗಿದ್ದಾರೆ

ಈ ಪ್ರದೇಶದಲ್ಲಿ ಉಗ್ರರು ಅಡಗಿರುವ ಖಚಿತ ಮಾಹಿತಿಯ ಆಧಾರದ ಮೇಲೆ ಸೇನೆ ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿದಾಗ ಉಗ್ರರು ಮತ್ತು ಸೇನೆ ಮಧ್ಯೆ ಗುಂಡಿನ ಚಕಮಕಿ ಆರಂಭವಾಯಿತು ಎಂದು ಭದ್ರತಾ ಪಡೆಯ ಮೂಲಗಳು ಮಾಹಿತಿ ನೀಡಿವೆ ಲೋಕಸಭಾ ಚುನಾವಣೆಯ ಇನ್ನುಳಿದ ಮೂರು ಹಂತಗಳಿಗಾಗಿ ಹಲವು ಪ್ರಕ್ರಿಯೆಗಳು ಬಿರುಸುಗೊಂಡಿವೆ ಐದನೇ ಹಂತದ ಚುನಾವಣೆಗೆ ಬಹಿರಂಗ ಪ್ರಚಾರ ನಾಳಿ ಸಂಜೆ ಕೊನೆಗೊಳ್ಳಲಿದ್ದು ಸೋಮವಾರ ಮತದಾನ ನಡೆಯಲಿದೆ ಹಲವು ರಾಜಕೀಯ ಪಕ್ಷಗಳ ತಾರಾ ನಾಯಕರು ಬಿಡುವಿಲ್ಲದ ಪ್ರಚಾರದಲ್ಲಿ ನಿರತರಾಗಿದ್ದಾರೆ

ಹಿಂಡೌನ್ ನಗರ ಸಿಕಾರ್ ಮತ್ತು ಬಿಕಾನೇರ್ನಲ್ಲಿ ರ್ಯಾಲಿಗಳಲ್ಲಿ ಅವರು ಭಾಷಣ ಮಾದಲಿದ್ದಾರೆ

ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಭರತ್ಪುರ್ನಲ್ಲಿ ಪ್ರಚಾರ ನಡೆಸಲಿದ್ದಾರೆ ಮಧ್ಯಪ್ರದೇಶದಲ್ಲಿ ಅವರು ಇಂದು ರೀವಾ ನಗರದಲ್ಲಿ ಚುನಾವಣಾ ರ್ಯಾಲಿಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಬೇತುಳ್ ಜಿಲ್ಲೆಯಲ್ಲಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತಯಾಚಿಸಲಿದ್ದಾರೆ ಉತ್ತರ ಪ್ರದೇಶದ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ರಾಜ್ ಬಬ್ಬರ್ ಇಂದು ಭೋಪಾಲ್ನಲ್ಲಿ ಪ್ರಚಾರ ನಡೆಸುತ್ತಾರೆ ಉತ್ತರ ಪ್ರದೇಶದಲ್ಲಿ ಕಾಂಗೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕ ಗಾಂಧಿ ವಾಡ್ರಾ ರಾಯ್ಬರೇಲಿಯಲ್ಲಿ ಹಾಗೂ ಪಕ್ಷದ ಹಿರಿಯ ನಾಯಕ ಪಿ ಚಿದಂಬರಂ ಮಹರಾಜ್ಗಂಜ್ನಲ್ಲಿ ನ್ಯಾಯಸಭಾ ನಡೆಸಲಿದ್ದಾರೆ ಇರಾನ್ನಿಂದ ಆಮದಾಗುವ ತ್ವೆಲದ ಮೇಲೆ ಅಮೆರಿಕದ ವಿನಾಯಿತಿ ಕೊನೆಗೊಂಡಿರುವ ಪರಿಣಾಮವನ್ನು ನಿಭಾಯಿಸಲು ಭಾರತ ಸನ್ನದ್ದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿಕೆ ನೀಡಿದೆ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಸುದ್ದಿಗೋಷ್ಣಿಯಲ್ಲಿ ನಿನ್ನೆ ಈ ಮಾಹಿತಿ ನೀಡಿದರು ಪೆಟ್ರೋಲಿಯಂ ಸಚಿವಾಲಯ ರೂಪಿಸಿರುವ ಯೋಜನೆಯನ್ನು ಆಧರಿಸಿ ಇತರ ಪ್ರಮುಖ ತ್ವೆಲ ಉತ್ಸಾದನಾ ದೇಶಗಳಿಂದ ಹೆಚ್ಚುವರಿ ತ್ವೆಲ ಖರೀದಿಗೆ ವ್ಯವಸ್ಥೆ ಮಾಡಲಾಗಿದೆ ದೇಶದ ಇಂಧನ ಭದ್ರತೆ ವಾಣಿಜ್ಯಿಕ ಉದ್ದೇಶಗಳು ಹಾಗೂ ಅರ್ಥಿಕ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಸುಕೊಂಡು ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಅವರು ವಿವರಿಸಿದರು ಇರಾನ್ನಿಂದ ತ್ವೆಲ ಆಮದು ಮುಂದುವರಿಸಲು ಭಾರತ ಚೀನಾ ಗ್ರೀಸ್ ಇಟಲಿ ತ್ವೆವಾನ್ ಜಪಾನ್ ಟರ್ಕಿ ಹಾಗೂ ದಕ್ಷಿಣ ಕೊರಿಯಾ ದೇಶಗಳಿಗೆ ನವೆಂಬರ್ ತಿಂಗಳಲ್ಲಿ ಅಮೆರಿಕ ಆರು ತಿಂಗಳ ಅವಧಿಗೆ ವಿನಾಯಿತಿ ನೀದಿತ್ತು ಈ ಅವಧಿ ನಿನ್ನೆ ಮುಕ್ತಾಯವಾಗಿದೆ ವಿಶ್ವಸಂಸ್ಥೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ನನ್ನು ಜಾಗತಿಕ ಭಯೋತ್ಪಾದಕ ಎಂದು ಫೋಷಿಸಿರುವ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಆತನ ಆಸ್ತಿ ಪಾಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವ ಮತ್ತು ಆತನ ಪ್ರಯಾಣ ನಿಷೇಧಿಸುವ ಕುರಿತು ಅಧಿಕೃತ ಆದೇಶವನ್ನು ಹೊರಡಿಸಿದೆ ಬುಧವಾರ ಹೊರಡಿಸಲಾದ ಅಧಿಸೂಚನೆಯಲ್ಲಿ ವಿದೇಶಾಂಗ ಸಚಿವಾಲಯ ಸರ್ಕಾರ ಅಜರ್ ವಿರುದ್ದ ವಿಶ್ವಸಂಸ್ಲೆ ಕೈಗೊಂಡಿರುವ ನಿರ್ಣಯವನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಲಿದೆ ಎಂದು ಹೇಳಿದೆ ಜೈಷ್ ಮುಖ್ಯಸ್ಥರ ವಿರುದ್ದ ಎಲ್ಲ ರೀತಿಯ ನಿರ್ಬಂಧಗಳನ್ನು ಜಾರಿಗೊಳಿಸಲು ಅಧಿಕಾರಿಗಳು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅಧಿಸೂಚನೆಯಲ್ಲಿ ಸರ್ಕಾರ ಹೇಳಿದೆ

ಈ ಪ್ರಸ್ತಾಪಕ್ಕೆ ಚೀನಾ ತಾನು ನೀಡಿದ್ದ ಅಡೆತಡೆಯನ್ನು ತೆರವುಗೊಳಿಸಿದ ಬಳಿಕ ಅಮೆರಿಕ ಬ್ರಿಟನ್ ಮತ್ತು ಫ್ರಾನ್ಸ್ ಮಂಡಿಸಿದ ನಿರ್ಣಯವನ್ನು ವಿಶ್ವಸಂಸ್ಥೆ ಅಂಗೀಕರಿಸಿದೆ

ಜಮ್ಮು ಮತ್ತು ಕಾಶ್ಚೀರದ ಪುಲ್ವಾಮಾದಲ್ಲಿ ಭೀಕರ ದಾಳಿ ನಡೆಸಿದ ನಂತರ ಜೈಷ್ ಎ ಮೊಹಮ್ಮದ್ ಸಂಘಟನೆ ಅದರ ಹೊಣೆ ಹೊತ್ತುಕೊಂಡಿತ್ತು ಆ ಬಳಿಕ ಫೆಬ್ರವರಿಯಲ್ಲಿ ಅಮೆರಿಕ ಬ್ರಿಟನ್ ಮತ್ತು ಫ್ರಾನ್ಸ್ ಅಜರ್ನನ್ನು ಜಾಗತಿಕ ಉಗ್ರನೆಂದು ಥೋಷಿಸುವಂತೆ ಪ್ರಸ್ತಾವ ಮಂದಿಸಿದ್ದವು ಭಾರತ ಫ್ರಾನ್ಸ್ ಬಾಹ್ಯಾಕಾಶ ಸಹಕಾರ ಸಂಬಂಧವ್ಬದ್ದಿಗೆ ಕೊಡುಗೆ ನೀಡಿದ್ದಕ್ಕಾಗಿ ಇಸ್ರೋದ ಮಾಜಿ ಅಧ್ಯಕ್ಷ ಎ

ಕಿರಣ್ ಕುಮಾರ್ ಅವರಿಗೆ ಫ್ರಾನ್ಸ್ನ ಅತ್ಯಂತ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಯನ್ನು ನೀಡಲಾಗಿದೆ ಅಧಿಕೃತ ಹೇಳಿಕೆಯ ಪ್ರಕಾರ ಫ್ರಾನ್ಸ್ ಅಧ್ಯಕ್ಷರ ಪರವಾಗಿ ಭಾರತದಲ್ಲಿ ಫ್ರಾನ್ಸ್ ರಾಯಭಾರಿ ಅಲೆಕ್ಯಾಂಡ್ರೆ ಜಿಗ್ಲೇರ್ ಅವರು ಈ ಪ್ರತಿಷ್ಣಿತ ಗೌರವವನ್ನು ಕಿರಣ್ ಕುಮಾರ್ ಅವರಿಗೆ ನಿನ್ನೆ ದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರದಾನ ಮಾಡಿದರು ಇಂದು ವಿಶ್ವ ವತ್ರಿಕಾ ಸ್ವಾತಂತ್ರ್ತ ದಿನ

ಪತ್ರಿಕಾ ಸ್ವಾತಂತ್ರ್ಯದ ಮೂಲತ್ವಗಳನ್ನು ಎತ್ತಿಹಿಡಿಯುವುದು ವಿಶ್ವಾದ್ಯಂತ ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಹೋರಾಡುವುದು ಮಾಧ್ಯಮಗಳ ಮೇಲಿನ ದಾಳಿ ಪ್ರಕರಣಗಳನ್ನು ಪ್ರತಿಭಟಿಸುವುದು ಮತ್ತು ಕರ್ತವ್ಯ ನಿರತರಾಗಿದ್ದಾಗ ಮೃತಪಡುವ ಪತ್ರಕರ್ತರಿಗೆ ಶ್ರದ್ದಾಂಜಲಿ ಸಲ್ಲಿಸುವುದು ಈ ದಿನಾಚರಣೆಯ ಪ್ರಮುಖ ಆಶಯಗಳಾಗಿವೆ

ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಲಪದಿಸಲು ಆರೋಗ್ಯ ಶಿಕ್ಷಣ ಮಹಿಳೆಯರ ಕಲ್ಯಾಣ ಕೃಷಿ ಮತ್ತು ಗ್ರಾಮೀಣ ಭಾರತ ಮೊದಲಾದ ಜನಕೇಂದ್ರಿತ ವಿಷಯಗಳನ್ನು ಕುರಿತಂತೆ ಮಾಧ್ಯಮಗಳು ರಚನಾತ್ಮಕ ಲೇಖನಗಳನ್ನು ಪ್ರಕಟಿಸಬೇಕು ಎಂದು ಈ ದಿನಾಚರಣೆಯ ಸಂದರ್ಭದಲ್ಲಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಕರೆ ನೀಡಿದ್ದಾರೆ

ನಿನ್ನೆ ವಾಂಖೆದೆ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಸನ್ ರೈಸರ್ಸ್ ಹೈದ್ರಾಬಾದ್ ತಂಡವನ್ನು ಪರಾಭವಗೊಳಿಸಿ ಪ್ಲೇ ಅಫ್ ಹಂತಕ್ಕೆ ಪ್ರವೇಶ ಪಡೆದಿದೆ

ಎಸ್ ಪ್ರಣೋಯ್ ಎದುರಿಸಲಿದ್ದಾರೆ